ಎಸ್

ಬಿಹಾರ ಮತ್ತು ಉತ್ತರಪ್ರದೇಶಗಳಲ್ಲಿ ನೆರೆ ಪರಿಸ್ಥಿತಿಯಿಂದಾಗಿ ಸಾವಿರಾರು ಮಂದಿ ಸಂತ್ರಸ್ಥರಾಗಿದ್ದಾರೆ ಬಿಹಾರದ ಭಾಗ್ಮತಿ ನದಿಯಲ್ಲಿ ಪ್ರವಾಪ ಉಂಟಾಗಿರುವುದರಿಂದ ಬೇಲಾಫಾಟ್ ಮೊದಲಾದೆಡೆ ಸ್ಥಳೀಯರನ್ನು ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರಿಸಲಾಗುತ್ತಿದೆ

ಗಂಗಾ ನದಿ ಸೇರಿದಂತೆ ಬಹುತೇಕ ನದಿಗಳು ಅಪಾಯದ ಮಟ್ಟ ಮೀರಿ ಪರಿಯುತ್ತಿವೆ

ಗುಜರಾತ್ನ ಸೌರಾಷ್ಟ ಮತ್ತು ಕಭ್ ವಲಯದಲ್ಲಿ ಅತಿವೃಷ್ಠಿಯಿಂದ ಪ್ರಮುಖ ನದಿಗಳಲ್ಲಿ ನೀರಿನ ಪರಿವು ಹೆಚ್ಚಾಗಿದ್ದು ಪ್ರವಾಪ ಪರಿಸ್ಥಿತಿ ಉಂಟಾಗಿದೆ ರಾಜ್ಕೋಟ್ ಭುಜ್ ಮೊದಲಾದ ಕಡೆ ಜಲಾಶಯಗಳು ತುಂಬಿದ್ದು ಹೆಚ್ಚಿನ ನೀರನ್ನು ನದಿಗಳಿಗೆ ಬಿಡಲಾಗುತ್ತಿದೆ ರಾಷ್ಟೀಯ ಮತ್ತು ರಾಜ್ಯ ನಿರ್ವಹಣಾಪಡೆಗಳು ರಕ್ಷಣೆ ಹಾಗೂ ಪರಿಹಾರ ಕಾರ್ಯಗಳಲ್ಲಿ ತೊಡಗಿವೆ

ಬಾರಾಬಂಕಿ ಅಯೋಧ್ಯಾ ಮೊದಲಾದೆಡೆ ಶಾರದಾ ಹಾಗೂ ಸರಯೂ ನದಿಗಳು ಉಕ್ಕೆ ಪರಿಯುತ್ತಿದ್ದು ಜನಜೀವನ ತೀವ್ರ ಬಾಧಿತವಾಗಿದೆ ಸ್ಥಳೀಯರಿಗೆ ನೆರವಾಗಲು ವೈದ್ಯಕೀಯ ತಂಡಗಳನ್ನು ರವಾನಿಸಲಾಗಿದೆ

ಕಟ್ಟಡ ಅವಶೇಷಗಳನ್ನು ಎನ್ಡಿಆರ್ಎಫ್ ಸಿಬ್ಬಂದಿ ಪಾಗೂ ಅಗ್ನಿಶಾಮಕ ಸಿಬ್ಬಂದಿ ತೆರವುಗೊಳಿಸುತ್ತಿದ್ದಾರೆ ಎಂದು ನಮ್ಮ ರಾಯ್ಗಢ ಪ್ರತಿನಿಧಿ ವರದಿ ಮಾಡಿದ್ದಾರೆ ರಾಷ್ಷಪತಿ ರಾಮನಾಥ ಕೋವಿಂದ್ ಈ ದುರಂತದ ಬಗ್ಗೆ ಆಘಾತ ವ್ಯಕ್ತಪಡಿಸಿದ್ದಾರೆ ಮೃತರ ಆತ್ಮಕ್ಕೆ ಶಾಂತಿ ಕೋರಿ ಹಾಗೂ ಗಾಯಗೊಂಡವರು ಶೀಘ ಗುಣಮುಖರಾಗುವಂತೆ ಪ್ರಾರ್ಥಿಸಿ ಟ್ವೀಟ್ ಮಾಡಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಗೃಹಸಚಿವ ಅಮಿತ್ ಶಾ ಮೊದಲಾದವರು ಘಟನೆಗೆ ದಿಗ್ದಮೆ ವ್ಯಕ್ತಪಡಿಸಿದ್ದಾರೆ ಕರ್ನಾಟಕಕ್ಕೆ ಹೊರ ರಾಜ್ಯಗಳಿಂದ ಆಗಮಿಸುವ ಪ್ರಯಾಣಿಕರಿಗೆ ಈವರೆಗೆ ವಿಧಿಸಲಾಗುತ್ತಿದ್ದ ಪಲವು ನಿರ್ಬಂಧಗಳನ್ನು ರದ್ದುಗೊಳಿಸಿ ಪರಿಷ್ಟತ ಮಾರ್ಗಸೂಚಿ ಪ್ರಕಟಿಸಲಾಗಿದೆ

ಕೈಗಳ ಮೇಲೆ ಮುದ್ರೆ ಪಾಕುವ ಪ್ರಯಾಣಿಕರ ವರ್ಗೀಕರಣ ಮಾಡುವ ಮನೆ ಬಾಗಿಲಿಗೆ ಮೋಸ್ಟರ್ ಪಚ್ಚುವ ನೆರೆ ಹೊರೆಯವರಿಗೆ ಮಾಹಿತಿ ನೀಡುವ ಮತ್ತಿತರ ಮೇಲ್ವಿಚಾರಣಾ ವ್ಯವಸ್ಥೆಯನ್ನು ಸಹ ರದ್ದು ಮಾಡಲಾಗಿದೆ ಸೇವಾ ಸಿಂಧು ಮೋರ್ಟಲ್ನಲ್ಲಿ ನೋಂದಣಿ ಮಾಡುವ ಗಡಿಗಳು ಬಸ್ ನಿಲ್ದಾಣಗಳು ರೈಲು ಹಾಗೂ ವಿಮಾನ ನಿಲ್ದಾಣಗಳಲ್ಲಿ ವೈದ್ಯಕೀಯ ತಪಾಸಣೆ ಮಾಡುವುದನ್ನು ಸಹ ರದ್ದು ಮಾಡಲಾಗಿದೆ

ಹಾಗೊಂದು ವೇಳೆ ಸೋಂಕಿನ ಲಕ್ಷಣಗಳಿದ್ದಲ್ಲಿ ತಪ್ಪದೇ ವೈದ್ಯಕೀಯ ಸಮಾಲೋಚನೆ ನಡೆಸಿ ಅಪ್ತ ಸಹಾಯವಾಣಿಗೆ ಕರೆ ಮಾಡಿ ಸಲಹೆ ಪಡೆಯಬೇಕು ಕಡ್ಡಾಯವಾಗಿ ಮುಖಗವಸು ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸೋಂಕು ಪರಡದಂತೆ ನೋಡಿಕೊಳ್ಳಬೇಕು ಎಂದು ಸೂಚಿಸಲಾಗಿದೆ ಕರ್ನಾಟಕ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರು ಇಂದು ಬೆಳಗಾವಿ ಧಾರವಾಡ ವಿಜಯಪುರ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಪ್ರವಾಸ ಕೈಗೊಳ್ಳಲಿದ್ದು ನೆರೆ ಪೀಡಿತ ಪ್ರದೇಶಗಳ ಸಮೀಕ್ಷೆ ನಡೆಸಲಿದ್ದಾರೆ ಮೊದಲ ಪಂತದಲ್ಲಿ ಬೆಳಗಾವಿ ಧಾರವಾಡ ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಮಳೆಹಾನಿಗೆ ಸಂಬಂಧಿಸಿದಂತೆ ಚರ್ಚಿಸಲಿದ್ದಾರೆ ಬಳಿಕ ಅವರು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ನಡೆಸಲಿದ್ದು ಆನಂತರ ಆಲಮಟ್ಟಿಯ ಲಾಲ್ ಬಹದ್ದೂರ್ ಶಾಸ್ತಿ ಜಲಾಶಯಕ್ಕೆ ಭೇಟಿ ನೀಡಲಿದ್ದಾರೆ ಈ ಸಂದರ್ಭದಲ್ಲಿ ಅವರು ವಿಜಯಪುರ ಬಾಗಲಕೋಟೆ ಮತ್ತು ಗದಗ ಜಿಲ್ಲೆಗಳ ಜನಪ್ರತಿನಿಧಿಗಳು ಅಧಿಕಾರಿಗಳೊಂದಿಗೆ ಮಳೆಹಾನಿ ಕುರಿತು ಚರ್ಚಿಸಲಿದ್ದು ಮಳೆಯಿಂದ ಹಾನಿಗೀಡಾದ ಪ್ರದೇಶಗಳ ವೈಮಾನಿಕ ಸಮೀಕ್ಷೆ ಕೈಗೊಳ್ಳಲಿದ್ದಾರೆ

ಈ ದಾಖಲಾತಿಗಳು ಈ ವರ್ಷಾಂತ್ಯದವರೆಗೆ ಸಿಂಧುವಾಗಿರುತ್ತವೆ ಎಂದು ಪರಿಗಣಿಸುವಂತೆ ಜಾರಿ ಪ್ರಾಧಿಕಾರಗಳಿಗೆ ಸೂಚಿಸಲಾಗಿದೆ ಈ ಕ್ರಮದಿಂದ ನಾಗರಿಕರಿಗೆ ಸಾರಿಗೆಗೆ ಸಂಬಂಧಿಸಿದ ಸೇವೆಗಳನ್ನು ಪಡೆಯಲು ನೆರವಾಗಲಿದೆ

ಭಾರತ ನಿರಂತರವಾಗಿ ಕೋವಿಡ್ ಪರೀಕ್ಷಾ ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಳುತ್ತಿದೆ

ಟೆಸ್ಟ್ ಟ್ರಾಕ್ ಹಾಗೂ ಟ್ರೀಟ್ ಕಾರ್ಯತಂತ್ರದ ಮೂಲಕ ಈ ಸಾಧನೆ ಸಾಧ್ಯವಾಗಿದೆ ಎಂದು ಸಚಿವಾಲಯ ಹೇಳಿದೆ

ವರ್ಜುವಲ್ ವೇದಿಕೆ ಮೂಲಕ ನಡೆಯುವ ಈ ಸಮಾರಂಭದಲ್ಲಿ ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ಸಿಂಗ್ ಚೌಹಾಣ್ ಸೇರಿದಂತೆ ಹಲವರು ಪಾಲ್ಗೊಳ್ಳಲಿದ್ದಾರೆ

ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲಾ ವಾಹಿನಿಗಳ ಮೂಲಕ ಯೂಟ್ಯೂಬ್ ಮತ್ತು ಇತರ ಸಾಮಾಜಿಕ ಮಾಧ್ಯಮಗಳು ಹಾಗೂ ನ್ಯೂಸ್ ಆನ್ ಏರ್ ಜಾಲತಾಣದಲ್ಲೂ ಈ ಕಾರ್ಯಕ್ರಮ ಲಭ್ಯ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಪ್ರಧಾನಮಂತ್ರಿಯವರು ತಮ್ಮ ಅಭಿಪ್ರಾಯ ಚಿಂತನೆಗಳನ್ನು ಈ ಮಾಸಿಕ ಕಾರ್ಯಕ್ರಮದಲ್ಲಿ ಜನರೊಂದಿಗೆ ವಿನಿಮಯ ಮಾಡಿಕೊಳ್ಳುತ್ತಾರೆ

ಸಾರ್ವಜನಿಕರ ಸಲಹೆ ಪಾಗೂ ಮಾಹಿತಿಗಳಿಗಾಗಿ ತಾವು ಎದುರು ನೋಡುತ್ತಿರುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ ಕರ್ನಾಟಕದಲ್ಲಿ ಬೆಂಗಳೂರು ಬಾನುಲಿ ಕೇಂದ್ರ ಪ್ರಧಾನಿಯವರ ಮನ್ ಕೀ ಬಾತ್ ಭಾಷಾಂತರ ಕನ್ನಡ ಅನುವಾದವನ್ನು ಪ್ರಸಾರ ಮಾಡಲಿದ್ದು ಭಾನುವಾರ ರಾತ್ರಿ ಚಕ್ಕೆ ಇದರ ಮರುಪ್ರಸಾರವಿರುತ್ತದೆ

ನಂತರ ಪಡೆದ ಎಸ್ಎಂಎಸ್ ಮೂಲಕ ಪ್ರಧಾನಿ ಅವರಿಗೆ ಸಲಹೆ ನೀಡಬಹುದಾಗಿದೆ ವಿಶ್ವದಾಖಲೆಯ ವೇಗದ ಓಟಗಾರ ಹಾಗೂ ಒಲಿಂಪಿಕ್ಗಳಲ್ಲಿ ಎಂಟು ಚಿನ್ನದ ಪದಕ ಪಡೆದ ಕ್ರೀಡಾಪಟು ಉಸೇನ್ ಬೋಲ್ಟ್ ಅವರಿಗೆ ಕೊರೊನಾ ಸೋಂಕು ದೃಢಪಟ್ಟಿದ್ದು ಜಮೈಕಾದ ತಮ್ಮ ಮನೆಯಲ್ಲಿಯೇ ಸ್ವಯಂ ಕ್ವಾರಂಟೈನ್ ಆಗಿದ್ದಾರೆ

ಆ ವೇಳೆ ಮಾಸ್ಕ್ ಧರಿಸಿರಲಿಲ್ಲ ಎನ್ನಲಾಗಿದೆ ಉಸೇನ್ ಅವರಿಗೆ ಕೋವಿಡ್ ಸೋಂಕು ತಗುಲಿರುವುದನ್ನು ಜಮೈಕಾ ಆರೋಗ್ಯ ಸಚಿವಾಲಯ ಖಿಚಿತಪಡಿಸಿದೆ ಜರ್ಮನಿಯ ಗಾಲ್ಫ್ ಆಟಗಾರ್ತಿ ಸೋಫಿಯಾ ಮೊಮೋವ್ ಮಹಿಳೆಯರ ಬ್ರೀಟಿಷ್ ಓಪನ್ ಪ್ರಶಸ್ತಿ ಗೆದ್ದುಕೊಂಡಿದ್ದಾರೆ ಈ ಪ್ರತಿಷ್ಠಿತ ಪ್ರಶಸ್ತಿ ಗೆದ್ದ ಮೊದಲ ಆಟಗಾರ್ತಿ ಹೆಗ್ಗಳಿಕೆಗೆ ಅವರು ಪಾತ್ರರಾಗಿದ್ದಾರೆ ಸ್ಕಾಟ್ಲ್ಯಾಂಡ್ ರಾಯಲ್ ಟ್ರೂನ್ನಲ್ಲಿ ನಡೆದ ಅಂತಿಮ ಸುತ್ತಿನ ಪಂದ್ಯದಲ್ಲಿ ಸೋಫಿಯಾ ಅತ್ಯುತ್ತಮ ಪ್ರದರ್ಶನ ತೋರಿದರು